ಮ್ಯೆಲುಗಲ್ಲು ದೇಶಾದ್ಯಂತ ಇಂದಿನಿಂದ ನವರಾತ್ರಿ ಉತ್ಪವದ ಸಂಭ್ರಮ

ಈ ಸಮಯದಲ್ಲಿ ಶಕ್ತಿ ದೇವತೆ ಆರಾಧನೆ ವಿಜ್ಬಂಭಷೆಯಿಂದ ನಡೆಯಲಿದೆ ಶಕ್ತಿ ಸ್ವರೂಪಿಣಿ ಶ್ರೀ ದುರ್ಗೆಯನ್ನು ಮಹಾಕಾಳಿ ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿ ರೂಪದಲ್ಲಿ ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತದೆ ದೇವಿ ಮಂದಿರಗಳಲ್ಲಿ ತಾಯಿ ದುರ್ಗಾಮಾತೆಯನ್ನು ವಿಶಿಷ್ಟರೂಪದಲ್ಲಿ ಅಲಂಕರಿಸಿ ವಿಶೇಷವಾಗಿ ಪೂಜಿಸಲಾಗುತ್ತದೆ ನವರಾತ್ರಿಯ ಮೊದಲ ದಿನವಾದ ಇಂದು ದೇವಿ ದುರ್ಗಿಯನ್ನು ಶೈಲಪುತ್ರಿಯಾಗಿ ಆರಾಧಿಸಲಾಗುತ್ತದೆ ನವರಾತ್ರಿ ಉತ್ಪವದ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ತಿಳಿಸಿರುವ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ದೇವಿಯ ಆಶೀರ್ವಾದದಿಂದ ನಮ್ಮ ಭೂ ಗ್ರಹವು ಸುರಕ್ಷಿತ ಆರೋಗ್ಯಕರ ಮತ್ತು ಸಮ್ಖದ್ದವಾಗಿರಲಿ ಬಡವರು ದೀನದಲಿತರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ನಮಗೆ ಶಕ್ತಿ ನೀಡಲಿ ಎಂದಿದ್ದಾರೆ ವಿಶ್ವವಿಖ್ಯಾತ ಕರ್ನಾಟಕದ ನಾಡಹಬ್ಬ ಮೈಸೂರು ದಸರಾ ಮಹೋತ್ವವಕ್ಕೆ ಮೈಸೂರಿನ ಚಾಮುಂದಿ ಬೆಟ್ಟದಲ್ಲಿ ಇಂದು ಬೆಳಗ್ಗೆ ಬೆಂಗಳೂರಿನ ಜಯದೇವ ಹ್ಬದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ನಿರ್ದೇಶಕ ಡಾ

ಎನ್ ಮಂಜುನಾಥ್ ವಿಧ್ಯುಕ್ತ ಚಾಲನೆ ನೀಡಿದರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್

ಸೋಮಶೇಖರ್ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಆ ಭಾಗದ ಜನಪ್ರತಿನಿಧಿಗಳು ಇತರೆ ಗಣ್ಯರು ಉಪಸ್ಥಿತರಿದ್ದರು ಉದ್ವಾಟನಾ ಭಾಷಣ ಮಾದಿದ ಡಾ

ಮಂಜುನಾಥ್ ದಸರಾ ಇತಿಹಾಸದಲ್ಲಿ ಮೊದಲ ಬಾರಿಗೆ ವೈದ್ಯರಿಗೆ ಉದ್ವಾಟನೆಯ ಅವಕಾಶ ನೀಡಿರುವುದಕ್ಕೆ ಧನ್ಯವಾದ

ಎಸ್ ಯಡಿಯೂರಪ್ಪ ಮಾತನಾಡಿ ಕೊರೋನಾ ಹಾಗೂ ಜಲಪ್ರಳಯ ನಿವಾರಣೆಗೆ ಎಲ್ಲರೂ ಪ್ರಾರ್ಥಿಸೋಣ

ಕೊರೋನಾ ಹಿನ್ನೆಲೆಯಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ

ಜಮ್ಮು ಕಾಶ್ಟೀರದಲ್ಲೂ ನವರಾತ್ರಿ ಹಬ್ಬದ ಸಂಭ್ರಮ ಆರಂಭವಾಗಿದ್ದು ದೇವಸ್ಥಾನಗಳಲ್ಲಿ ದುರ್ಗಿ ಆರಾಧನೆ ನಡೆಯುತ್ತಿದೆ ಕೋವಿಡ್ ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿ ಅನುಸಾರ ಜಮ್ಮೆ ಕಾಶ್ಮೀರದ ಜನರು ಕತ್ರಾದ ವೈಷ್ಣೋದೇವಿ ಶ್ರೀನಗರದ ದುರ್ಗಾನಾಥ್ ದೇವಾಲಯ ತುಮುಲ್ಲಾದ ಖೀರ್ ನಾಥ್ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ ಕೊಡಗು ಜಿಲ್ಲೆ ತಲಕಾವೇರಿಯಲ್ಲಿ ಇಂದು ಬೆಳಗ್ಗೆ ಕಾವೇರಿ ತೀರ್ಥೋದ್ಯವವಾಯಿತು

ಬ್ರಹ್ಮಗಿರಿ ತಪ್ಪಲಿನ ತಲಕಾವೇರಿ ಕ್ಷೇತ್ರದ ಕಾವೇರಿ ಕುಂಡಿಕೆಯಲ್ಲಿ ಕಾವೇರಿ ನಿಧಾನವಾಗಿ ಉಕ್ಕುತ್ತಾ ತೀರ್ಥಸ್ವರೂಪಳಾಗಿ ದರ್ಶನ ನೀಡಿದಳು ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಭಕ್ತರಿಗೆ ತೀರ್ಥೋದ್ಬವ ವೀಕ್ಷಣೆಗೆ ಜಿಲ್ಲಾದಳಿತ ಅವಕಾಶ ನೀಡಿರಲಿಲ್ಲ ತೀರ್ಥೋದ್ದವ ಬಳಿಕ ಭಕ್ತರಿಗೆ ಕ್ಷೇತ್ರ ಪ್ರವೇಶಿಸಿ ತೀರ್ಥ ಪಡೆಯಲು ಅವಕಾಶ ಮಾಡಿಕೊಡಲಾಗಿತ್ತು

ತೀವ್ರ ಮಳೆಯಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಫಸಲು ನಾಶವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಈ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ದೂರವಾಣಿಯಲ್ಲಿ ಮಾತುಕತೆ ನಡೆಸಿ ಮಳೆ ಹಾಗೂ ಪ್ರವಾಹ ಪರಿಸ್ತಿತಿ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ ಪರಿಹಾರ ಮತ್ತು ರಕ್ಷಣಾ ಕಾರ್ಯದಲ್ಲಿ ಕೇಂದ್ರದಿಂದ ಎಲ್ಲ ರೀತಿಯ ನೆರವು ನೀಡುವುದಾಗಿ ಅವರು ಭರವಸೆ ನೀಡಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಬಿ ಎಸ್ ಯದಿಯೂರಪ್ಪ ಅವರೊಂದಿಗೆ ರಾಜ್ಯದಲ್ಲಿನ ಮಳೆ ಹಾಗೂ ಪ್ರವಾಹ ಪರಿಸ್ಥಿತಿಯಿಂದಾಗಿ ಉಂಟಾಗಿರುವ ಸಮಸ್ಯೆ ಕುರಿತು ಮಾಹಿತಿ ಪಡೆದುಕೊಂಡಿದ್ದು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಉಂಟಾಗಿರುವ ಪ್ರವಾಹದಿಂದಾಗಿ ಬಾಧಿತರಾಗಿರುವವರಿಗೆ ಬೆಂಬಲವಾಗಿ ನಿಲ್ಲುವುದಾಗಿ ತಿಳಿಸಿದ್ದಾರೆ ಪ್ರಸ್ತುತ ನಡೆಯುತ್ತಿರುವ ರಕ್ಷಣಾ ಮತ್ತು ಪರಿಹಾರ ಕಾರ್ಯಕ್ಕೆ ಕೇಂದ್ರದಿಂದ ಎಲ್ಲ ಅಗತ್ಯ ನೆರವಿನ ಭರವಸೆಯನ್ನು ನರೇಂದ್ರ ಮೋದಿ ತಿಳಿಸಿದ್ದಾರೆ ಪ್ರಧಾನ ಮಂತಿ ಅವರ ಜೊತೆಗಿನ ಮಾತುಕತೆ ಕುರಿತು ಟ್ಲೀಟ್ನಲ್ಲಿ ವಿಷಯ ಪ್ರಸ್ತಾಪಿಸಿರುವ ಮುಖ್ಯಮಂತಿ ಬಿ ಎಸ್ ಯಡಿಯೂರಪ್ಸ ರಾಜ್ಯದಲ್ಲಿ ಸುರಿಯುತ್ತಿರುವ ಭಾರೀ ಮಳೆ ನೆರೆ ಪರಿಸ್ತಿತಿ ಹಾಗೂ ರಾಜ್ಯ ಸರ್ಕಾರ ಕ್ಷೆಗೊಂಡಿರುವ ತುರ್ತು ಪರಿಹಾರ ಕಾರ್ಯ ಸಂತ್ರಸ್ತರಿಗೆ ನೆರವು ಸೇರಿದಂತೆ ಮೊದಲಾದ ವಿಷಯಗಳ ಬಗ್ಗೆ ಪ್ರಧಾನ ಮಂತ್ರಿ ಅವರಿಗೆ ಮಾಹಿತಿ ನೀಡಲಾಯಿತು ಕೇಂದ್ರ ಸರ್ಕಾರದಿಂದ ಎಲ್ಲ ಅಗತ್ಯ ನೆರವು ನೀಡುವುದಾಗಿ ನರೇಂದ್ರ ಮೋದಿ ಅವರು ತಿಳಿಸಿದ್ದಾಗಿ ಹೇಳಿದ್ದಾರೆ

ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ತಮಿಳುನಾದು ಉತ್ತರಾಖಂಡ ಚಂಡೀಗಢ ಕೇರಳ ಮತ್ತು ಜಮ್ಮು ಮತ್ತು ಕಾಶ್ಮೀರ ಮುಂತಾದ ರಾಜ್ಯಗಳು ಮತ್ತು ಕೇಂದ್ರ ಪ್ರದೇಶಗಳಿಂದ ಭತ್ತ ಸಂಗ್ರಹಿಸಿದೆ ಈಗ ಜಾರಿಯಲ್ಲಿರುವ ಎಂಎಸ್ಪಿ ಯೋಜನೆಯ ಪ್ರಕಾರ ಸರ್ಕಾರವು ಮುಂಗಾರು ಫಸಲನ್ನು ಕನಿಷ್ಣ ಬೆಂಬಲ ಬೆಲೆಯಡಿ ರೈತರಿಂದ ಸಂಗ್ರಹಿಸುತ್ತಿದೆ

ಕೊರೋನಾ ವಿರುದ್ದದ ಹೋರಾಟದಲ್ಲಿ ಭಾರತ ಮಹತ್ವದ ಮೈಲುಗಲ್ಲು ಸ್ದಾಪಿಸಿದೆ

ಪ್ರತಿದಿನವೂ ಹೆಚ್ಚಿನ ಸಂಖ್ಯೆಯ ಕೊರೋನಾ ಸೋಂಕಿತರು ಗುಣಮುಖರಾಗುತ್ತಿದ್ದು ಇದರಿಂದ ದೇಶದಲ್ಲಿ ಸಕ್ರಿಯ ಪ್ರಕರಣಗಳ ಪ್ರಮಾಣ ತೀವ್ರ ಗತಿಯಲ್ಲಿ ಇಳಿಕೆಯಾಗುತ್ತಿದೆ

ಸಕ್ರಿಯ ಪ್ರಕರಣಗಳು ಮತ್ತು ಚೇತರಿಕೆ ಪ್ರಕರಣಗಳ ನಡುವೆ ಅಂತರ ಹೆಚ್ಚಾಗುತ್ತಿದೆ